ಇದೇ ಮೊದಲ ಬಾರಿ ಡಿಜೆಟಲ್ ಇಂಡಿಯಾಕ್ಷೆ ಅನುಗುಣವಾಗಿ ಡಿಜೆಟಲ್ ಇಂಡಿಯಾ ಪ್ರಶಸ್ತಿಗಳ ಸಂಪೂರ್ಣ ಪ್ರಕ್ರಿಯೆಯನ್ನು ನಾಮನಿರ್ದೇಶನಗಳಿಂದ ಹಿಡಿದು ಅಂತಿಮ ಪ್ರಶಸ್ತಿ ಪ್ರದಾನ ಸಮಾರಂಭದವರೆಗೂ ಆನ್ಲೈನ್ ಮೂಲಕ ನಡೆಸಲಾಗುತ್ತಿದೆ ಎಲೆಕ್ಸಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಅಡಿಯಲ್ಲಿ ಬರುವ ರಾಷ್ಟೀಯ ಮಾಹಿತಿ ಕೇಂದ್ರ ಇ ಆಡಳತ ಮತ್ತು ಸರ್ಕಾರಿ ಸೇವಾ ವಿತರಣೆಯಲ್ಲಿ ಡಿಜೆಟಲೀಕರಣವನ್ನು ಉತ್ತೇಜಿಸಲು ದ್ವೈವಾರ್ಷಿಕ ಡಿಜೆಟಲ್ ಇಂಡಿಯಾ ಪ್ರಶಸ್ತಿ ಸಮಾರಂಭವನ್ನು ಆಯೋಜಿಸಲಾಗಿದೆ

ಕೇಂದ್ರ ಸರ್ಕಾರದ ಮೂರು ಹೊಸ ಕಾಯ್ದೆಗಳ ಕುರಿತು ತೀವ್ರ ವಿರೋಧ ವ್ಯಕ್ತಪಡಿಸಿರುವ ಪ್ರತಿಭನಾ ನಿರತ ರೈತ ಸಂಘದ ಪ್ರತಿನಿಧಿಗಳು ಹಾಗೂ ಕೇಂದ್ರ ಸರ್ಕಾರದ ನಡುವೆ ಇಂದು ಮತ್ತೊಂದು ಸುತ್ತಿನ ಮಾತುಕತೆ ನಡೆಯಲಿದೆ ಬಿಕ್ಕಟ್ಸು ಕೊನೆಗೊಳಿಸಲು ಸರ್ಕಾರ ಹಾಗೂ ರೈತರ ನಡುವೆ ನಡೆಯುತ್ತಿರುವ ಆರನೇ ಸುತ್ತಿನ ಮಾತುಕತೆ ಇದಾಗಿದೆ

ಕ್ಕಷಿ ಕಾಯ್ದೆಗಳ ಹೊರತಾಗಿ ಕನಿಷ್ನ ಬೆಂಬಲ ಬೆಲೆ ಎಂಎಸ್ಪಿ ಗಾಳಿಯ ಗುಣಮಟ್ಟ ಮತ್ತು ವಿದ್ಗುತ್ಗೆ ಸಂಬಂಧಿಸಿದ ಕಾಯ್ದೆಗಳ ಕುರಿತಂತೆಯೂ ಇದೇ ವೇಳೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ ಈ ಮಧ್ಯೆ ರೈತರು ಎತ್ತಿರುವ ವಿಷಯಗಳ ಕುರಿತು ಕಾನೂನಾತ್ಮಕ ಪರಿಹಾರ ಕಂಡುಕೊಳ್ಳಲು ಸರ್ಕಾರ ಸ್ವಪ್ಷ ಹಾಗೂ ಮುಕ್ತ ಮನಸ್ತು ಹೊಂದಿದೆ ಎಂದು ಕೇಂದ್ರ ಸರ್ಕಾರ ಮತ್ತೊಮ್ತ ಪುನರುಚ್ಲರಿಸಿದೆ

ರೈತರು ಮತ್ತು ಕೃಷಿ ವಲಯವನ್ನು ಬಲಪಡಿಸುವುದು ಎನ್ಡಿಎ ಸರ್ಕಾರದ ಆದ್ದತೆಯಾಗಿದೆ ಎಂದು ಪುನರುಚ್ಲರಿಸಿದರು

ನಯಾಬಾವ್ಪುರ್ ನಯಾ ಖುರ್ಜ ನಡುವೆ ನಿನ್ನೆ ಲೋಕಾರ್ಪಣೆಗೊಂಡ ನೂತನ ಸರಕು ಸಾಗಾಣಿಕೆ ಕಾರಿಡಾರ್ ಯೋಜನೆಯು ಈಶಾನ್ಯ ರಾಜ್ಯಗಳಿಗೆ ದೇಶದ ಇತರೆಡೆಯಿಂದ ಕೃಷಿ ಉತ್ಪನ್ನಗಳ ಸಾಗಾಟಕ್ಕಾಗಿಯೇ ಮೀಸಲಿರುವ ಕಿಸಾನ್ ರೈಲುಗಳು ಸುಗಮವಾಗಿ ತಲುಪಲು ನೆರವಾಗಲಿದೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಆತ್ಸನಿರ್ಭರ್ ಭಾರತ್ ಆಶಯದಂತೆ ಈಶಾನ್ದ ರಾಜ್ಯಗಳ ಸ್ವಾವಲಂಬನೆಗೆ ಈ ರೈಲ್ವೆ ಕಾರಿಡಾರ್ ಪೂರಕವಾಗಲಿದೆ ಎಂದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ವಿಡಿಯೋ ಕಾನ್ವರೆನ್ಸ್ ಮೂಲಕ ಈ ಕಾರಿಡಾರ್ ಯೋಜನೆಯನ್ನು ದೇಶಕ್ಕೆ ಸಮರ್ಪಿಸಿದ ಪ್ರಧಾನ ಮಂತ್ರಿಗಳು ಪೂರ್ವೂತ್ತರ ರಾಜ್ಯಗಳ ಸಮಗ್ರ ಅಭಿವೃದ್ಧಿಗೆ ಸರ್ಕಾರ ಬದ್ದವಾಗಿರುವುದಾಗಿ ಭರವಸೆ ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ರೈಲ್ವೆ ಸಚಿವ ಪಿಯುಷ್ ಗೋಯಲ್ ಸರಕು ಸಾಗಾಣಿಕೆ ಕಾರಿಡಾರ್ನಿಂದ ಈಶಾನ್ಯ ರಾಜ್ಗಗಳ ಅಭಿವ್ಯದ್ಲಿಗೆ ಹೊಸ ಅವಕಾಶಗಳು ತೆರೆದುಕೊಳ್ಳಲಿವೆ

ದಕ್ಷಿಣ ಕೊರಿಯಾದಲ್ಲಿ ರಕ್ಷಣಾ ತಂತ್ರಜ್ಞಾನದ ಸಂತೋಧನೆ ಮತ್ತು ಅಭಿವೃದ್ದಿಯ ಜವಾಬ್ದಾರಿಯನ್ನು ರಕ್ಷಣಾ ಅಭಿವೃದ್ದಿ ಘಟಕ ಒಳಗೊಂಡಿದೆ ಎಂದು ಭಾರತೀಯ ಸೇನೆಯ ಎಡಿಜಿ ಟ್ವೀಟ್ ಮೂಲಕ ತಿಳಿಸಿದ್ದಾರೆ ಉಭಯ ದೇಶಗಳ ರಕ್ಷಣಾ ಸಹಕಾರವನ್ನು ಬಲವರ್ಧನೆಗೊಳಿಸುವ ನಿಟ್ಟನಲ್ಲಿ ಸೇನಾ ಮುಖ್ಯಸ್ವರು ಅಲ್ಲಿಗೆ ಭೇಟ ನೀಡಿದ್ದಾರೆ ಎಂದು ಎಡಿಜಿ ಹೇಳಿದ್ದಾರೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಹರ್ಷವರ್ಧನ್ ಮಾಹಿತಿ ತಂತ್ರಜ್ಞಾನ ಮತ್ತು ಮೌಲ್ಚಮಾಪನ ಮಂಡಳಿ ಟಫಾಕ್ ಸಿದ್ದಪಡಿಸಿರುವ ಆತ್ಸಿರ್ಭರ್ ಭಾರತ್ನ ಕ್ರಿಯಾ ಕಾರ್ಯಸೂಚಿಯನ್ನು ನವದೆಹಲಿಯಲ್ಲಿ ನಿನ್ನೆ ಬಿಡುಗಡೆಗೊಳಿಸಿದರು ಬಳಿಕ ಮಾತನಾಡಿದ ಅವರು ವರದಿಯ ಅಂತಿಮ ಫಲಿತಾಂಶ ಜನರ ಜೀವನ ಮಟ್ಟವನ್ನು ಸುಧಾರಿಸಲು ಅನುಕೂಲಕರವಾಗಿರುವ ಜತೆಗೆ ನಮ್ಮ ಪ್ರಯತ್ನಗಳು ಆತ್ಸನಿರ್ಭರ್ ಭಾರತಕ್ಕೆ ಹೇಗೆ ಸಹಕಾರಿಯಾಗಿರಬೇಕು ಎಂಬುದನ್ನು ತಿಳಿಸಿದರು ಭಾರತದ ಅತ್ಯುನ್ನತ ಹವಾಮಾನ ಕೇಂದ್ರವನ್ನು ನೂತನ ಕೇಂದ್ರಾಡಳಿತ ಪ್ರದೇಶ ಲೇಹ್ನಲ್ಲಿ ಕೇಂದ್ರ ಸಚಿವ ಡಾ ಹರ್ಷವರ್ಧನ್ ನಿನ್ನೆ ಉದ್ವಾಟಿಸಿದರು ನಾಲ್ಕು ಸ್ವಯಂಚಾಲಿತ ಹವಾಮಾನ ಕೇಂದ್ರಗಳೊಂದಿಗೆ ಲಡಾಖ್ ಪ್ರದೇಶದ ಹವಾಮಾನ ಇಲಾಖಾ ಕೇಂದ್ರ ಇಂದಿನಿಂದ ಕಾರ್ಯನಿರ್ವಹಿಸಲಿದೆ ಎಂದು ನಮ್ಮ ಬಾತ್ತೀದಾರರು ವರದಿ ಮಾಡಿದ್ದಾರೆ

ಸಚಿವ ಡಾ ಹರ್ಷವರ್ಧನ್ ಹೊಸ ಕೇಂದ್ರವು ನೂತನ ಕೇಂದ್ರಾಡಳಿತ ಪ್ರದೇಶ ಲಡಾಬ್ ಪ್ರಾಂತ್ಯದ ಅಭಿವೃದ್ಧಿಗೆ ಕೈಗೊಂಡ ಕೇಂದ್ರ ಸರ್ಕಾರದ ಒಂದು ಭಾಗವಾಗಿದೆ ಹೊಸ ಕೇಂದ್ರ ಲಡಾಬ್ನ ನಿರ್ದಿಪ್ಪ ಹವಾಮಾನ ಮುನ್ಲೂಚನೆಗಳನ್ನು ಈ ಪ್ರದೇಶಕ್ಕೆ ಹೆಚ್ಚು ನಿಖರವಾಗಿ ಮತ್ತು ಸ್ವಿರವಾಗಿ ಒದಗಿಸುತ್ತದೆ ಎಂದರು

ಎಲ್ಲಾ ಮತ ಏಣಿಕೆ ಕೇಂದ್ರಗಳ ಬಳಿ ವ್ಯಾಪಕ ಬಂದೂಬಸ್ತ್ ಏರ್ಪಡಿಸಲಾಗಿದೆ ಇಂದು ಮದ್ದಮಾರಾಟವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ

ವಂಚನೆ ಹಾಗೂ ನಕಲಿ ದಾಖಲೆಗಳನ್ನು ಹಾಜರುಪಡಿಸಿ ಬ್ಲಾಂಕ್ ನಿಧಿಯನ್ನು ಅನ್ನ ಉದ್ಲೇಶಗಳಿಗೆ ಬಳಸಿ ವಂಚಿಸಲಾಗಿದೆ ಎಂದು ಆರೋಪಿಗಳ ವಿರುದ್ದ ದೂರಲಾಗಿದೆ

ಜೋ ಬಿಡೆನ್ ಆಡಳಿತ ಮೊದಲ ಹಂತದಲ್ಲಿ ಉನ್ನತಾಧಿಕಾರಿಗಳಿಗೆ ವ್ಯಾಕ್ಟಿನ್ ನೀಡುವುದರೊಂದಿಗೆ ವ್ಯಾಕ್ಸಿನೇಷನ್ ಪ್ರಕ್ರಿಯೆಯಲ್ಲಿ ವಿಶ್ವಾಸ ಮೂಡಿಸುವ ಪ್ರಯತ್ನ ಮಾಡುತ್ತಿದೆ

ಕಳೆದ ಸೋಮವಾರ ಅಮೆರಿಕ ಚುನಾಯಿತಿ ಅಧ್ಧಕ್ಷರಾದ ಜೋ ಬಿಡೆನ್ ಅವರೂ ಸಹ ಲಿಸಿಕೆಯ ಮೊದಲ ಪ್ರಮಾಣವನ್ನು ಸ್ತೀಕರಿಸಿದ್ದರು ಅಮೆರಿಕನ್ನರಿಗೆ ಲಿಸಿಕೆಯ ಸುರಕ್ಷತೆಯ ಬಗ್ಗೆ ಭರವಸೆ ಮೂಡಿಸಲು ಈ ರೀತಿ ಮಾಡಲಾಗುತ್ತಿದೆ ಮತ್ತು ಇದನ್ನು ದೂರದರ್ಶನದಲ್ಲಿ ನೇರ ಪ್ರಸಾರ ಮಾಡಲಾಗಿತ್ತು

ಆಂಧ್ರಪ್ರದೇಶದ ಕೃಷ್ಣಾ ಗುಜರಾತ್ನ ರಾಜ್ಕೋಟ್ ಗಾಂಧಿನಗರ್ ಪಂಜಾಬ್ನ ಲೂಧಿಯಾನ ಶಹೀದ್ ಭಗತ್ ಸಿಂಗ್ ನಗರ್ ಹಾಗೂ ಅಸ್ಲಾಂನ ಸೋನಿತ್ ಪುರ್ ನಲ್ಪಾರಿ ಜಿಲ್ಲೆಗಳಲ್ಲಿ ಎರಡು ದಿನಗಳ ಕಾಲ ಈ ತಾಲೀಮು ನಡೆಸಲಾಯಿತು ಎಂದು ಸಚಿವಾಲಯ ಮಾಹಿತಿ ನೀಡಿದೆ ಲಸಿಕೆ ನೀಡುವಾಗ ಎದುರಾಗುವ ಸಂಭವನೀಯ ಸವಾಲುಗಳನ್ನು ಗುರುತಿಸಲು ಹಾಗೂ ಯೋಜನೆಯಲ್ಲಿ ಅಗತ್ಯ ಬದಲಾವಣೆ ಮಾಡಿಕೊಂಡು ಅಂತಿಮ ಪ್ರಕ್ರಿಯೆಯನ್ನು ಲೋಪ ರಹಿತವಾಗಿಸುವುದು ಈ ಪ್ರಕ್ರಿಯೆಯ ಉದ್ದೇಶವಾಗಿತ್ತು ಎಂದು ಸಚಿವಾಲಯ ವಿವರಿಸಿದೆ